ಎಲ್ಲಾ ಅಭ್ಯರ್ಥಿಗಳಿಗೂ ಮುಂಚಿತವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ

ಎರಡು ದಿನಗಳ ಕುವೈತ್ ಭೇಟೆಯಲ್ಲಿರುವ ಸಚಿವರು ಉಭಯ ದೇಶಗಳ ನಡುವೆ ಇಂಧನ ಭದ್ರತೆಯ ಸಪಕಾರ ಹೆಚ್ಚಿಸುವ ಕುರಿತು ಅಲ್ಲಿನ ವೆಟ್ರೋಲಿಯಂ ಸಚಿವ ಖಲೆದ್ ಅಲಿ ಅಲ್ ಫದೆಲ್ ಅವರೊಂದಿಗೆ ಚರ್ಚಿಸಿದರು ತೈಲ ಪಾಗೂ ಅನಿಲ ವಲಯದಲ್ಲಿ ಎರಡೂ ದೇಶಗಳಲ್ಲಿ ಪರಸ್ಪರ ಪೂಡಿಕೆ ಅಗತ್ಯವಾಗಿದೆ ಎಂದು ಉಭಯ ನಾಯಕರು ಪ್ರತಿಪಾದಿಸಿದ್ದಾರೆ ಅಲ್ಲಿನ ಮಾಜಿ ದೊರೆ ಶೇಖ್ ಸಭಾ ಅಲ್ ಅಪಮ್ಮದ್ ಅಲ್ ಜಬೇರ್ ಅಲ್ ಸಹ ಅವರ ನಿಧನದ ಹಿನ್ನೆಲೆಯಲ್ಲಿ ಸಚಿವ ಧರ್ಮೇಂದ್ರ ಪ್ರದಾನ್ ಇದೇ ಸಂದರ್ಭದಲ್ಲಿ ಶ್ರದ್ದಾಂಜಲಿ ಸಲ್ಲಿಸಿದರು

ಜಾಗತಿಕವಾಗಿ ಅತಿ ಕಡಿಮೆ ಮರಣ ಪ್ರಮಾಣ ಹೊಂದಿರುವ ದೇಶ ಭಾರತವಾಗಿದೆ

ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖವಾಗಿದೆ

ಸೋಂಕಿತರ ಸಾವಿನ ಸಂಖ್ಯೆಯ ಏರಿಕೆ ಜನತೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ

ರಾಜ್ಯದಲ್ಲಿ ಖಟಿತ ಪ್ರಕರಣ ಶೇ

ಮೂರನೇ ಪಂತದ ಬಳಿಕ ಲಸಿಕೆಗಳ ಸಾಮರ್ಥ್ಯ ಮತ್ತು ಸುರಕ್ಷತೆಯನ್ನು ಪರಿಗಣಿಸಿ ಮಾನವ ಬಳಕೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಕ್ಲಿನಿಕಲ್ ಪರೀಕ್ಷೆ ನಡೆಯುತ್ತಿರುವ ಓನ್ನೆಲೆಯಲ್ಲಿ ಲಶಿಕೆ ಲಭ್ಯವಾಗುವ ಕುರಿತು ಸಾಕಷ್ಟು ನಿರೀಕ್ಷೆ ಮೂಡಿದೆ ಅನೇಕ ದೇಶಗಳು ಲಸಿಕೆ ಅನ್ವೇಷಣೆಯಲ್ಲಿ ತೊಡಗಿದ್ದರೂ ವಿಶ್ವ ಆರೋಗ್ಯ ಸಂಘಟನೆಯ ಅನುಮೋದನೆ ಇನ್ನೂ ದೊರಕಿಲ್ಲ ಎಂದು ಹೇಳಿದ್ದಾರೆ

ಈ ಹಿನ್ನೆಲೆಯಲ್ಲಿ ಲಶಿಕೆ ಕಂಡುಹಿಡಿಯುವ ಪ್ರಯತ್ನ ಎಲ್ಲೆಡೆ ಶೀವ್ರಗತಿಯಲ್ಲಿ ನಡೆಯುತ್ತಿವೆ ಎಂದು ಅಮೆರಿಕದ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ತಿಳಿಸಿದೆ ಭಾರತ ಬಾಂಗ್ಲಾದೇಶ ನಡುವಿನ ಬಾಂಧವ್ಕ ಹೊಸ ಮನ್ವಂತರಕ್ಕೆ ತಲುಪಿದೆ ಎಂದು ಬಾಂಗ್ಲಾದೇಶದ ರಸ್ತೆ ಸಾರಿಗೆ ಮತ್ತು ಸೇತುವೆ ಸಚಿವ ಒಬೈದುಲ್ ಖಾದರ್ ಹೇಳಿದ್ದಾರೆ ಬಾಂಗ್ಲಾದೇಶದ ರಾಯಭಾರಿಯಾಗಿ ನೇಮಕಗೊಂಡಿರುವ ವಿಕ್ರಂ ದೊರೈಸ್ವಾಮಿ ಅವರನ್ನು ಭೇಟಿ ಮಾಡಿ ಚರ್ಜಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಭಯ ದೇಶಗಳ ಪ್ರಧಾನಮಂತ್ರಿಗಳ ಪ್ರಯತ್ನದ ಫಲವಾಗಿ ಬಾಂಧವ್ಯ ಬಹು ಆಯಾಮದತ್ತ ಸಾಗಿದೆ ಗಡಿ ವಿವಾದ ನದಿನೀರು ಪಂಚಿಕೆ ಸಮಸ್ಕೆಗಳು ಇತ್ಯರ್ಥಗೊಳ್ಳುತ್ತಿವೆ ಎಂದು ಹೇಳಿದ್ದಾರೆ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

ಈ ಮತದಾರರಿಗೆ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ರಪಸ್ಯ ಮತದಾನ ಖಾತರಿಪಡಿಸಿ ಸುರಕ್ಷತೆ ಪಾಗೂ ಪಾರದರ್ಶಕ ವ್ಯವಸ್ಥೆಗಳನ್ನು ಅಳವಡಿಸಿ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತ ಚಲಾಯಿಸಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಮೆದುಳಿನ ರಕ್ತಸ್ರಾವದಿಂದ ದೆಪಲಿಯ ಮೆದಾಂತ ಆಸ್ತ್ರೆಯಲ್ಲಿ ಒಂದು ತಿಂಗಳಿಂದ ಚಿಕಿತ್ಲೆ ಪಡೆಯುತ್ತಿದ್ದ ಬಿಪಾರದ ಒಂದುಳಿದ ವರ್ಗಗಳ ಕಲ್ಕಾಣ ಸಚಿವ ಮತ್ತು ಬಿಜೆಪಿ ನಾಯಕ ವಿನೋದ್ ಕುಮಾರ್ ಸಿಂಗ್ ನಿನ್ನೆ ನಿಧನರಾಗಿದ್ದಾರೆ

ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಸಿಂಗ್ ಅವರ ಪತ್ನಿ ನಿಶಾ ಸಿಂಗ್ ಅವರನ್ನು ಪ್ರಣಪುರ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಸಿಂಗ್ ಅವರ ಶ್ಥಿತಿ ಎರಡು ದಿನಗಳ ಹಿಂದೆ ಕ್ಷೇಣಿಸಲು ಪಾರಂಭಿಸಿತು ಈ ಮೊದಲು ಸಿಂಗ್ ಮತ್ತು ಅವರ ಪತ್ನಿ ಇಬ್ಬರಿಗೂ ಜೂನ್ನಲ್ಲಿ ಕೊರೊನಾ ಪಾಸಿಟವ್ ಕಂಡುಬಂದಿತ್ತು ಬಳಿಕ ಚೇತರಿಸಿಕೊಂಡ ನಂತರ ಅವರನ್ನು ಆಸ್ತ್ರೆಯಿಂದ ಬಿಡುಗಡೆ ಮಾಡಲಾಗಿತ್ತು ಆದರೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಅವರಿಗೆ ಮೆದುಳಿನ ರಕ್ತಸ್ರಾವ ಕಂಡುಬಂದ ಹಿನ್ನೆಲೆಯಲ್ಲಿ ಏರ್ ಆಂಬುಲೆನ್ಸ್ ಮೂಲಕ ಮೆದಾಂತ ಆಸ್ತ್ರೆಗೆ ಕರೆತರಲಾಗಿತ್ತು

ಸಿಂಗ್ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿ ಪಲವು ಗಣ್ಣರು ಸಂತಾಪ ಸೂಚಿಸಿದ್ದಾರೆ

ದೇವಿಯ ದರ್ಶನಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಲಿಸಲಾಗಿದೆ ಎಂದು ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಕುಮಾರ್ ತಿಳಿಸಿದ್ದಾರೆ

ಸವಾಲಿನ ಮೊತ್ತವನ್ನು ಹಿಂಬಾಲಿಸಿದ ಕೋಲ್ಕತ್ತಾ ತಂಡದ ಆರಂಭ ಕಳಪೆಯಾಗಿತ್ತು ಪವರ್ ಪ್ಲೇನ್ ಲಾಭ ಪಡೆದು ಬ್ಡಾಟಿಂಗ್ ಮಾಡುವಲ್ಲಿ ದಿನೇಶ್ ಕಾರ್ತಿಕ್ ಪಡೆ ವಿಫಲವಾಯಿತು ಬೆಂಗಳೂರು ತಂಡದ ಬೌಲರ್ ಗಳು ಉತ್ತಮ ದಾಳಿ ಸಂಘಟಿಸಿ ಜಯದಲ್ಲಿ ಮಿಂಚಿದರು ಚಪಾಲ್ ಮೋರಿಸ್ ವಾಶಿಂಗ್ಟನ್ ಸುಂದರ್ ರನ್ ವೇಗಕ್ಕೆ ಕಡಿವಾಣ ಹಾಕಿದರು ಮೋರಿಸ್ ಹಾಗೂ ಸುಂದರ್ ತಲಾ ಎರಡು ವಿಕೆಟ್ ಕಬಳಿಸಿದರು ಮೊದಲು ಬ್ವಾಟ್ ಮಾಡಿದ ಆರ್ ಸಿಬಿ ಪರ ಆರಂಭಿಕರಾಗಿ ಕಣಕ್ಕಿಳಿದ ಏರಾನ್ ಫಿಂಚ್ ಹಾಗೂ ಕನ್ನಡಿಗ ದೇವದತ್ತ ಪಡಿಕ್ಕಲ್ ಜೋಡಿ ತಂಡಕ್ಕೆ ಆಧಾರವಾಯಿತು